ನರೇಂದ್ರ ಮೋದಿ ಆಶಯ

ಅಧಿವೇಶನ ಇಂದು ಅಂತ್ಯ

ವಿಯೆಟ್ನಾಂ ಓಪನ್ ಬ್ಲಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಕ್ವಾರ್ಟರ್ ಫ್ಟೆನಲ್ಸ್ಗೆ ಅಜಯ್ ಜಯರಾಮ್ ರಿತುಪರ್ಣ

ದಾಸ್ ಮತ್ತು ಮಿಥುನ್ ಮಂಜುನಾಥ್ ಪ್ರವೇಶ ಜ್ಯೆವಿಕ ಇಂಧನದ ಪ್ರಯೋಜನ ದೇಶದ ಪ್ರತಿ ಹಳ್ಳಿಗೂ ತಲುಪಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ವಿಶ್ವ ಜೈವಿಕ ಇಂಧನ ದಿನದ ಅಂಗವಾಗಿ ನವದೆಹಲಿಯಲ್ಲಿಂದು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ಜೈವಿಕ ಇಂಧನವನ್ನು ಪ್ರಚುರಪಡಿಸಲು ಸಂಬಂಧಪಟ್ಲ ಪ್ರಾಧಿಕಾರಗಳು ಪ್ರಯತ್ನಿಸಬೇಕು ಎಂದು ಕರೆ ನೀಡಿದರು

ಮುಸಲ್ಮಾನ ಸಮುದಾಯದಲ್ಲಿ ಆಚರಣೆಯಲ್ಲಿರುವ ತ್ರಿವಳಿ ತಲಾಕ್ ಪದ್ದತಿಯನ್ನು ಕೊನೆಗಾಣಿಸುವ ಉದ್ದೇಶದಿಂದ ರೂಪಿಸಲಾಗಿರುವ ವಿಧೇಯಕವನ್ನು ಸರ್ಕಾರ ರಾಜ್ಯಸಭೆಯಲ್ಲಿಂದು ಮಂಡಿಸಲಿದೆ ಈ ಮಸೂದೆಗೆ ಈಗಾಗಲೇ ಲೋಕಸಭೆಯ ಅಂಗೀಕಾರ ದೊರೆತಿದ್ದು ಎಲ್ಲ ಉದ್ದೇಶಿತ ಮೂರು ತಿದ್ದುಪಡಿಗಳೊಂದಿಗೆ ವಿಧೇಯಕಕ್ಕೆ ಮೇಲ್ಮನೆಯ ಅನುಮೋದನೆ ಪಡೆಯಲು ಸರ್ಕಾರ ಎದುರು ನೋಡುತ್ತಿದೆ ನಿನ್ನೆ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಮಸೂದೆಯಲ್ಲಿ ಸೇರಿಸಬೇಕಾದ ಕೆಲವು ಮಹತ್ವದ ತಿದ್ದುಪಡಿಗಳಿಗೆ ಅನುಮೋದನೆ ನೀಡಲಾಯಿತು

ಸಂಪುಟ ಸಭೆಯ ನಂತರ ಸುದ್ಧಿಗಾರರೊಂದಿಗೆ ಮಾತನಾಡಿದ ಕಾನೂನು ಸಚಿವರಾದ ರವಿಶಂಕರ ಪ್ರಸಾದ್ ಮುಸಲ್ಮಾನ ಮಹಿಳೆಯರಿಗೆ ಅವರ ವೈವಾಹಿಕ ಹಕ್ಕುಗಳ ರಕ್ಷಣೆ ಒದಗಿಸುವ ಮೂರು ತಿದ್ದುಪಡಿಗಳಿಗೆ ಸಭೆ ಅಂಗೀಕಾರ ನೀಡಿದ್ದಾಗಿ ತಿಳಿಸಿದರು ಸಂಸತ್ತಿನ ಮುಂಗಾರು ಅಧಿವೇಶನದ ಕಲಾಪಗಳು ಇಂದು ಮುಕ್ತಾಯವಾಗಲಿವೆ ಈ ನಡುವೆ ತ್ರಿವಳಿ ತಲಾಕ್ ನಿಷೇಧ ವಿಧೇಯಕ ಮುಸಲ್ಮಾನ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯ ದೊರಕಿಸಿ ಕೊಡುವ ಮಹತ್ವದ ಶಾಸನವಾಗಿದೆ ಎಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾದ ಮುಖ್ತಾರ್ ಅಬ್ಬಾಸ್ ನಖ್ವಿ ಬಣ್ಣಿಸಿದ್ದಾರೆ ಮುಸಲ್ಮಾನ ಮಹಿಳೆಯರ ಸಾಂವಿಧಾನಿಕ ಹಕ್ಕುಗಳನ್ನು ತ್ರಿವಳಿ ತಲಾಕ್ ನಿಷೇಧ ವಿಧೇಯಕ ಬಲಪಡಿಸಲಿದೆ ಎಂದು ಅವರು ಹೇಳಿದರು ಇಂತಹ ಶಾಸನ ದುರುಪಯೋಗವಾಗುವ ಕುರಿತಂತೆ ಬಿಂಬಿಸಲಾಗುತ್ತಿರುವ ಸಂದೇಹಗಳನ್ನು ತಳ್ಳಿಹಾಕಿದ ಸಚಿವರು ಸಾಮಾಜಿಕ ಪಿಡುಗಾಗಿರುವ ತ್ರಿವಳಿ ತಲಾಕ್ ಪದ್ದತಿಯನ್ನು ಅಂತ್ಯಗೊಳಿಸಲೇಬೇಕಾದ ಜರೂರಿದೆ ಎಂದು ಅಭಿಪ್ರಾಯಪಟ್ಟರು

ಭಾರೀ ಭೂಕುಸಿತ ಮತ್ತು ಪ್ರವಾಹ ರಾಜ್ಯದಲ್ಲಿ ಅಪಾರ ಹಾನಿ ಉಂಟು ಮಾದಿದೆ ಕೇರಳ ಜಿಲ್ಲೆಯ ಉತ್ತರ ಭಾಗದ ಜಿಲ್ಲೆಗಳು ಹೆಚ್ಚು ಬಾಧಿತವಾಗಿದ್ದು ನದಿ ಪಾತ್ರಗಳಲ್ಲಿ ವಾಸವಿರುವ ಜನರಿಗೆ ಮುನ್ನೆಚ್ಚರಿಕೆ ನೀದಿದ್ದು ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ

ಇದುಕಿ ಮತ್ತು ವೈನಾಡ್ನಲ್ಲಿ ಹಲವೆಡೆ ಭೂಕುಸಿತ ಉಂಟಾಗಿ ಮರಗಳು ಉರುಳಿ ಬಿದ್ದಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಚಾರವಿರುವ ರಸ್ತೆಗಳಲ್ಲಿ ವಾಹನಗಳು ಚಲಿಸಲು ಅಡ್ಡಿಯಾಗಿದೆ ರಾಷ್ಟೀಯ ವಿಪತ್ತು ನಿರ್ವಹಣೆ ಪಡೆ ಮತ್ತು ಸೇನಾ ಪಡೆಯ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ನಡೆಸುತ್ತಿದ್ದಾರೆ

ಸಂತ್ರಸ್ತರಿಗೆ ಸಾಧ್ಯವಾದ ಎಲ್ಲ ನೆರವು ನೀಡುವುದಾಗಿ ಪ್ರಧಾನಿ ಭರವಸೆ ನೀಡಿದರು ರಫೆಲ್ ಯುದ್ಧವಿಮಾನ ಖರೀದಿ ಒಪ್ಪಂದ ಕುರಿತಂತೆ ಕಾಂಗ್ರೆಸ್ ನೇತೃಕ್ವದಲ್ಲಿ ವಿರೋಧ ಪಕ್ಷಗಳು ಇಂದು ಸಂಸತ್ ಭವನದ ಆವರಣದಲ್ಲಿ ಪ್ರತಿಭಟನೆ ನಡೆಸಿದವು ಕಾಂಗ್ರೆಸ್ ಟಿಎಂಸಿ ಆರ್ಜೆಡಿ ಎನ್ಸಿಪಿ ಮತ್ತು ಸಿಪಿಐ ಪಕ್ಷಗಳ ನಾಯಕರ ನಿಯೋಗ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದಿರುವ ಯುದ್ದ ವಿಮಾನ ಖರೀದಿ ಒಪ್ಪಂದದಲ್ಲಿ ಅಕ್ರಮ ನಡೆದಿದೆ ಎನ್ನುವ ಘೋಷಣೆಗಳನ್ನು ಕೂಗಿ ಫಲಕಗಳನ್ನು ಪ್ರದರ್ಶಿಸಿತು ಈ ವಿಷಯ ಕುರಿತಂತೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆಯಾಗಬೇಕೆಂದು ಸಹ ನಿಯೋಗ ಆಗ್ರಹಪಡಿಸಿತು ಈ ಒಪ್ಪಂದದಿಂದ ಖಾಸಗಿ ಕಂಪೆನಿಯೊಂದಕ್ಕೆ ಲಾಭವಾಗಿದೆ ಎಂದು ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದ್ದಾರೆ ಈ ವಿಷಯವನ್ನು ಲೋಕಸಭೆಯಲ್ಲಿ ಪ್ರಮುಖ ವಿರೋಧಪಕ್ಷವಾದ ಕಾಂಗ್ರೆಸ್ ನಿನ್ನೆ ಪ್ರಸ್ತಾಪಿಸಿ ಗದ್ದಲ ಉಂಟು ಮಾಡಿದ ಹಿನ್ನೆಲೆಯಲ್ಲಿ ಸದನದ ಕೆಲಾಪ ಸಾಧ್ಯವಾಗಲಿಲ್ಲ ಈ ರಕ್ಷಣಾ ಒಪ್ಪಂದದಲ್ಲಿ ಅಕ್ರಮವಾಗಿದೆ ಎಂಬ ಆರೋಪಗಳನ್ನು ಸರ್ಕಾರ ಬಲವಾಗಿ ನಿರಾಕರಿಸುತ್ತಿದೆ ಅಸ್ಸಾಂನಲ್ಲಿ ರಾಷ್ಟೀಯ ನಾಗರಿಕ ನೋಂದಣಿ ಕರಡಿನಲ್ಲಿ ತಿದ್ದುಪಡಿ ಆಕ್ಷೇಪಣೆಗಳನ್ನು ನಾಗರಿಕರು ಎನ್ಆರ್ಸಿ ಸೇವಾ ಕೇಂದ್ರಗಳಲ್ಲಿ ಇಂದಿನಿಂದ ಸಲ್ಲಿಸಬಹುದಾಗಿದೆ ಜಾಲತಾಣ ಎನ್ಆರ್ಸಿಅಸ್ಸಾಂ ಡಾಟ್ ಎನ್ಐಸಿ ಡಾಟ್ ಐಎನ್ ಮೂಲಕವೂ ಅರ್ಜಿಯನ್ನು ಪಡೆಯಬಹುದಾಗಿದೆ

ಕರಡಿನಲ್ಲಿ ಹೆಸರಿಲ್ಲದ ನಾಗರಿಕರು ತಮ್ಮ ಪೌರತ್ವವನ್ನು ಸಾಬೀತುಪಡಿಸಿ ಹೆಸರನ್ನು ಸೇರಿಸಿಕೊಳ್ಳಲು ಅವಕಾಶವಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ಬಹು ವಲಯದ ತಾಂತ್ರಿಕ ಮತ್ತು ಆರ್ಥೀಕ ಸಹಕಾರ ಕುರಿತ ಬಂಗಾಳ ಕೊಲ್ಲಿ ಉಪಕ್ರಮ ಬಿಮ್ಸ್ಟಿಕ್ ಕುರಿತ ವಿಶೇಷ ಅಧಿವೇಶನದ ಹಿರಿಯ ಅಧಿಕಾರಿಗಳ ಸಭೆ ನಾಳಿ ಕಠ್ಮಂಡುವಿನಲ್ಲಿ ನಡೆಯಲಿದೆ

ಸದಸ್ಯ ರಾಷ್ಟಗಳ ನಡುವೆ ರಸ್ತೆ ವಿಮಾನ ಸಾರಿಗೆ ಸಂಪರ್ಕ ಬಲಗೊಳಿಸುವ ನಿಟ್ಟಿನಲ್ಲಿ ಶೃಂಗದಲ್ಲಿ ಚರ್ಚೆ ನಡೆಯಲಿದೆ ಎಂದು ನೇಪಾಳ ವಿದೇಶಾಂಗ ಸಚಿವ ಪ್ರದೀಪ್ ಕುಮಾರ್ ಗ್ಯಾವಲಿ ಹೇಳಿದ್ದಾರೆ ಮಧ್ಯಪ್ರದೇಶದಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಗೆ ವಿವಿಷ್ಯಾಟ್ ಮತಯಂತ್ರಗಳನ್ನು ಒದಗಿಸುವ ಮುನ್ನ ಚುನಾವಣಾ ಅಯೋಗ ಅವುಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕೆಂದು ಕಾಂಗ್ರೆಸ್ ನಾಯಕ ಕಮಲ್ನಾಥ್ ಸುಪ್ರೀಂಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ

ಮುಖ್ಯನ್ಯಾಯಾಧೀಶ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಮತ್ತು ನ್ಯಾಯಮೂರ್ತಿ ಎ

ಖನ್ವಿಲ್ಕರ್ ಅವರನ್ನು ಒಳಗೊಂದ ನ್ಯಾಯಪೀಠ ಈ ಅರ್ಜಿಯ ಬಗ್ಗೆ ಇಂದು ಮಾಹಿತಿ ಪಡೆಯಿತು ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಉಗ್ರರ ಅಡಗು ತಾಣದಲ್ಲಿ ಭಾರೀ ಪ್ರಮಾಣದ ಶಸ್ತಾಸ್ತ್ರಗಳನ್ನು ಭದ್ರತಾಪಡೆ ಪತ್ತೆ ಹೆಚ್ಚಿವೆ ಸೇನಾ ಪಡೆ ಮತ್ತು ಪೊಲೀಸರು ಚಾಪ್ರಿಯನ್ ಪ್ರದೇಶದಲ್ಲಿ ನಡೆಸಿದ ಜಂಟಿ ಕಾರ್ಯಾಚರಣೆ ವೇಳೆ ಈ ಶಸ್ತಾಸ್ತ್ರಗಳು ದೊರೆತಿವೆ

ಶಾಂತಿ ಕದಡಲು ಉಗ್ರರು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿರುವುದಾಗಿ ಸೇನಾಪಡೆ ಮೂಲಗಳು ತಿಳಿಸಿವೆ

ಸ್ಕೋಟಕ ವಸ್ತು ಮಾಹಿತಿ ಇರುವ ಮಾಹಿತಿ ಆಧರಿಸಿ ವೊಲೀಸ್ ಹಿರಿಯ ಅಧಿಕಾರಿಗಳ ತಂಡ ಸ್ವಳಕ್ಕೆ ಧಾವಿಸಿದ್ದು ಪ್ರಕರಣದ ತನಿಖೆ ಆರಂಭಿಸಿದೆ ಆರ್ಡಿಎಕ್ಸ್ ಇರುವ ಬಗ್ಗೆ ಪರಿಶೀಲನ ಕಾರ್ಯವನ್ನು ಫೊರೆನ್ಸಿಕ್ ತಂಡಕ್ಕೆ ವಹಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ

ಪುರುಷರ ಸಿಂಗಲ್ಸ್ನಲ್ಲಿ ಜಯರಾಮ್ ಕೆನಡಾದ ಕ್ಸಿಯೋಡಾಂಗ್ ಚೆಂಗ್ ಎದುರು ಸೆಣಸಲಿದ್ದಾರೆ